ಉಪಚುನಾವಣಾ ಆಯುಕ್ತ ಸಂದೀಪ್ ಸಕ್ಷೇನಾ ದೆಹಲಿಯಲ್ಲಿ ನಿನ್ನೆ ಸಂಜೆ ಸುದ್ದಿಗಾರರಿಗೆ ಮಾಹಿತಿ ನೀಡಿ ಮಹಿಳೆಯರು ಮತ್ತು ಹಿರಿಯ ನಾಗರಿಕರೂ ಸೇರಿದಂತೆ ಅಧಿಕ ಸಂಬ್ಲೆಯಲ್ಲಿ ಮತದಾರರು ಮತಗಟ್ಟೆಗಳಿಗೆ ಬಂದು ಮತ ಚಲಾಯಿಸಿದರು ಎಂದು ಹೇಳಿದರು ಒಂದೆರಡು ಫಟನೆಗಳನ್ನು ಬಿಟ್ಟರೆ ಈ ಹಂತದಲ್ಲಿ ಮತದಾನ ಶಾಂತಿಯುತವಾಗಿತ್ತು ಎಂದು ಅವರು ತಿಳಿಸಿದರು

ಮಾದರಿ ನೀತಿಸಂಹಿತೆ ಉಲ್ಲಂಘನೆಯ ಮತ್ತೆರಡು ಪ್ರಕರಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಚುನಾವಣಾ ಆಯೋಗ ದೋಷಮುಕ್ತಗೊಳಿಸಿದೆ

ಎಲ್ಲ ದೂರುಗಳ ಬಗ್ಗೆ ಆಯೋಗ ನಿರ್ಧಾರ ಕೈಗೊಂಡಿಲ್ಲ ಎಂದು ಸುಶ್ಮಿತಾ ದೇವ್ ಅವರು ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು

ಆಮ್ಆದ್ನಿ ಪಕ್ಷದ ಸಂಚಾಲಕ ಹಾಗೂ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೆಹಲಿಯ ಮುಖ್ಯ ಚುನಾವಣಾಧಿಕಾರಿ ಅವರು ಶೋಕಾಸ್ ನೋಟೀಸ್ ಜಾರಿ ಮಾಡಿದ್ದಾರೆ ದೆಹಲಿಯ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ಅವರ ಮೇಲೆ ಆಕ್ಷೇಪಣಾರ್ಹ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ದೆಹಲಿಯ ಮುಖ್ಯ ಚುನಾವಣಾಧಿಕಾರಿ ಅವರು ಇಂದು ವಿವರಣೆ ನೀಡುವಂತೆ ಸೂಚಿಸಿದ್ದಾರೆ

ರಾಜಕೀಯ ಪಕ್ಷಗಳ ಪರವಾಗಿ ಹಿರಿಯ ನ್ವಾಯವಾದಿ ಎ ಎಂ

ರಫೇಲ್ ಯುದ್ದ ವಿಮಾನ ಖರೀದಿ ಪ್ರಕರಣದ ಮರುಪರಿಶೀಲನಾ ಅರ್ಜೆಯ ವಿಚಾರಣೆ ಬರುವ ಶುಕ್ರವಾರ ಸುಪ್ರೀಂ ಕೋರ್ಟ್ ಮುಂದೆ ಬರಲಿದೆ ಇದರ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಅವರ ನ್ಯಾಯಾಂಗ ನಿಂದನೆ ಅರ್ಜಿ ವಿಚಾರಣೆಯೂ ಬರಲಿದೆ

ನೈಜೀರಿಯಾದಲ್ಲಿ ಐವರು ಭಾರತೀಯರನ್ನು ಅಪಹರಣ ಮಾಡಲಾಗಿದೆ ಎಂಬ ವರದಿಯ ಹಿನ್ನೆಲೆಯಲ್ಲಿ ವಿದೇಶಾಂಗ ಸಚಿವೆ ಸುಷ್ಕಾ ಸ್ವರಾಜ್ ಅಲ್ಲಿನ ಭಾರತೀಯ ರಾಯಭಾರಿ ಕಚೇರಿಗೆ ಸೂಚನೆ ನೀಡಿದ್ದಾರೆ ನೈಜೀರಿಯಾ ಸರ್ಕಾರ ಈ ಕುರಿತಂತೆ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂಬ ಅಂಶವನ್ನು ವಿದೇಶಾಂಗ ಸಚಿವಾಲಯದ ಹೇಳಿಕೆಯಲ್ಲಿ ತಿಳಿಸಿದೆ

ಐಎನ್ಎಕ್ಸ್ ಮೀಡಿಯಾ ಹಗರಣ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಕೇಂದ್ರ ಮಾಜಿ ಸಚಿವ ಪಿ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ಅಮೆರಿಕಾ ಜರ್ಮನ್ ಮತ್ತು ಸ್ವೈನ್ ದೇಶಗಳಿಗೆ ತೆರಳಲು ಸುಪ್ರೀಂಕೋರ್ಟ್ ಅನುಮತಿ ನೀಡಿದೆ

ಆರೋಪಿ ಕಾರ್ತಿಚಿದಂಬರಂ ಅವರು ವಿದೇಶಕ್ಕೆ ತೆರಳಿದ್ದಲ್ಲಿ ವಿಚಾರಣೆ ವಿಳಂಬವಾಗಲಿದೆ ಎಂದು ನ್ವಾಯಪೀಠದ ಮುಂದೆ ಆಕ್ಷೇಪ ಸಲ್ಲಿಸಿತ್ತು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಗಯ್ ನೇತೃತ್ವದ ಪೀಠ ಕಾರ್ತಿ ಚಿದಂಬರಂಗೆ ವಿದೇಶಕ್ಕೆ ತೆರಳಲು ಪರತ್ತುಬದ್ದ ಅನುಮತಿಯನ್ನು ನೀಡಿದೆ

ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಲಾಪಾರ ಸಭೆ ದೆಹಲಿಯಲ್ಲಿ ನಿನ್ನೆ ನಡೆಯಿತು ಕೇಂದ್ರ ವಾಣಿಜ್ಯ ಸಚಿವ ಸುರೇಶ್ ಪ್ರಭು ಮತ್ತು ಅಮೆರಿಕ ವಾಣಿಜ್ಞ ಕಾರ್ಯದರ್ಶಿ ವಿಲ್ಬುರ್ ರಾಸ್ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದ್ದರು

ಮುಸ್ಲಿಂ ಸಮುದಾಯದ ಉಪವಾಸ ತಿಂಗಳಾದ ಪವಿತ್ರ ರಂಜಾನ್ ಆಚರಣೆ ದೇಶಾದ್ದಂತ ಇಂದು ಆರಂಭಗೊಂಡಿದೆ ಮುಸ್ಲಿಂ ಸಮುದಾಯದವರು ನಿನ್ನೆ ರಾತ್ರಿ ಮಸೀದಿಗಳಲ್ಲಿ ತ್ರವೀಹ್ ವಿಶೇಷ ರಾತ್ರಿ ಪ್ರಾರ್ಥನೆ ಸಲ್ಲಿಸಿದ್ದು ಒಂದು ತಿಂಗಳ ವರೆಗೆ ಈ ಪ್ರಾರ್ಥನೆ ಮುಂದುವರೆಯಲಿದೆ

ಸಾಮಾಜಿಕ ಸುಧಾರಣೆಯ ಹರಿಕಾರ ಭಗವಾನ್ ಬಸವೇಶ್ವರರ ಜೀವನ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಲಿದೆ ಎಂದರು ಬಸವಣ್ಣ ಅವರು ಕಡುಬಡವರ ಏಳಿಗೆಗೆ ಹಾಗೂ ಶಿಕ್ಷಣಕ್ಕೆ ಆದ್ಕತೆ ನೀಡಿದ ಮಹಾನ್ ಕ್ರಾಂತಿ ಪುರುಷ ಎಂದು ಎಂದು ಟ್ವೀಟ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ ದೇಶಾದ್ಯಂತ ಇಂದು ಪರಶುರಾಮ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಇದರ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಹಾರೈಸಿದ್ದು ಧೈರ್ಯ ಮತ್ತು ಪ್ರಾಮಾಣಿಕತೆಯ ಪ್ರತೀಕವಾದ ಪರಶುರಾಮ ಅವರ ಚೈತನ್ಯ ನಮ್ಮ ಸಮಾಜವನ್ನು ಮತ್ತಷ್ಟು ನ್ಯಾಯಯುತಗೊಳಿಸುವಲ್ಲಿ ಪ್ರೇರಣೆಯಾಗಲಿ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ದೇಶಾದ್ಯಂತ ಇಂದು ಅಕ್ಷಯ ತೃತೀಯವನ್ನು ಸಡಗರದಿಂದ ಆಚರಿಸಲಾಗುತ್ತಿದೆ

ಅಕ್ಷಯ ತೃತೀಯ ಶುಭದಿನದಂದು ದೇವರನ್ನು ಹೊಸ ಕಾರ್ಯಗಳು ಕೈಗೂಡಲಿ ಅದ್ವಪ್ಷ ಒದಗಲಿ ಹಾಗೂ ಯಶಸ್ಸು ಸಿಗಲಿ ಎಂದು ಜನರು ಪ್ರಾರ್ಥಿಸುತ್ತಾರೆ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

ವಿಜೇತ ತಂಡವು ಫೈನಲ್ ಪ್ರವೇತಿಸಲಿದೆ ಇಂದಿನ ಪಂದ್ಯದಲ್ಲಿ ಪರಾಭವಗೊಂಡ ತಂಡಕ್ಕೆ ಫೈನಲ್ ಪ್ರವೇಶಿಸಲು ಮತ್ತೊಂದು ಅವಕಾಶ ದೊರೆಯಲಿದೆ ಚೆನ್ಟೈ ಮತ್ತು ಮುಂಬೈ ತಂಡಗಳು ಲೀಗ್ ಹಂತದಲ್ಲಿ ಎರಡು ಬಾರಿ ಮುಖಾಮುಖಿಯಾಗಿದ್ದು